ದಂಗೆ ಕುರಿತ ಮುಖ್ಯಮಂತ್ರಿ ಹೇಳಿಕೆ ವಿರುದ್ಧ ರಾಜ್ಯದೆಲ್ಲೆಡೆ ಬಿಜೆಪಿ ಪ್ರತಿಭಟನೆ ರ ರಾಜ್ಯಪಾಲರಿಗೆ ದೂರು ವಾಮ ಮಾರ್ಗದಿಂದ ಸರ್ಕಾರವನ್ನು ಅಸ್ವಿರಗೊಳಿಸಲು ಯತ್ನಿಸಲಾಗುತ್ತಿದೆ ಎಂದು ವಿಧಾನಸಭಾಧ್ಯಕ್ಷರಿಗೆ ಜೆಡಿಎಸ್ ದೂರು

ರಾಜ್ಯದೆಲ್ಲೆಡೆ ಶ್ರದ್ದಾಭಕ್ತಿಯಿಂದ ಮೊಹರಂ ಆಚರಣೆ

ಕುಮಾರಸ್ವಾಮಿ ಬಿಜೆಪಿ ವಿರುದ್ದ ದಂಗೆ ಕುರಿತು ಹೇಳಿಕೆ ನೀಡಿರುವುದನ್ನು ಖಂಡಿಸಿ ರಾಜ್ನದೆಲ್ಲೆಡೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಇಂದು ಪ್ರತಿಭಟನೆ ನಡೆಸಿದರು ಬೆಂಗಳೂರಿನ ಮೈಸೂರು ಬ್ವಾಂಕ್ ವ್ಯತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪಕ್ಷದ ಪ್ರಧಾನ ಕಾರ್ಯದರ್ತಿಗಳಾದ ಶೋಭಾ ಕರಂದ್ಲಾಜೆ ರವಿಕುಮಾರ್ ಹಿರಿಯ ಮುಖಂಡ ಆರ್ ಅಶೋಕ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಈ ವೇಳೆ ಶೋಭಾ ಕರಂದ್ಲಾಜೆ ಮಾತನಾಡಿ ಮುಖ್ಯ ಮಂತ್ರಿ ಹೆಚ್

ಕುಮಾರಸ್ವಾಮಿ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವುದು ಅವರ ಸ್ಥಾನಕ್ಕೆ ಗೌರವತರುವಂತಪದಲ್ಲಅವರನ್ನು ರಾಜ ದ್ರೋಪದ ಹಿನ್ನಲೆಯಲ್ಲಿ ಬಂಧಿಸಬೇಕು ಈ ಕುರಿತಂತೆ ಮುಖ್ಯಮಂತ್ರಿಗಳು ಕೇವಲ ಸಾರ್ವಜನಿಕರ ಕ್ಷಮ ಕೇಳಿದರೆ ಸಾಲದು ಪ್ರತಿಪಕ್ಷನಾಯಕ ಯಡಿಯೂರಪ್ಪನವರ ಕ್ಷಮೆಕೇಳಬೇಕೆಂದು ಆಗ್ರಹಿಸಿದರು ಹಿರಿಯ ಮುಖಂಡ ಆರ್

ಆಡಳಿತವನ್ನು ಸಮರ್ಥವಾಗಿ ನಿರ್ವಹಿಸುವ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ಕುರಿತಂತೆ ಗಮನಹರಿಸದೇ ಮುಖ್ಡಮಂತ್ರಿಗಳೇ ಜನರನ್ನು ಉದ್ರೇಕಗೊಳಿಸುವ ಹೇಳಿಕೆ ನೀಡುತ್ತಿದ್ದಾರೆ ಇದು ಖಂಡನೀಯ ಎಂದು ಹೇಳಿದರು ಪ್ರತಿಭಟನೆ ಬಳಿಕ ಸಂಜೆ ಕೇಂದ್ರ ಸಚಿವ ಸದಾನಂದ ಗೌಡ ಜಗದೀಶ್ ಶೆಟ್ಟರ್ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಜಪಾಲ ವಜೂಬಾಯಿ ವಾಲಾ ಅವರನ್ನು ಭೇಟಿ ಮಾಡಿ ಮುಖ್ಯಮಂತ್ರಿಗಳ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿತು ಇದಕ್ಕೂ ಮುನ್ನ ಸಂಸದೆ ಶೋಭಾ ಕರಂದ್ಲಾಜೆ ನೇತೃತ್ವದ ನಿಯೋಗ ರಾಜ್ಯ ಮೋಲಿಸ್ ಮಹಾನಿರ್ದೇಶಕಿ ನೀಲಮಣಿ ರಾಜು ಅವರನ್ನು ಭೇಟಿಯಾಗಿ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವ ಮುಖ್ಚಮಂತ್ರಿಗಳ ವಿರುದ್ದ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿತು ನಿಯೋಗದಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ವಿಧಾನ ಪರಿಷತ್ ಸದಸ್ಥರಾದ ಆಯನೂರು ಮಂಜುನಾಥ್ ಶಾಸಕರಾದ ಸಿ ಎಂ ಉದಾಸಿ ಹೆಚ್ ಹಾಲಪ್ಪ ಮಾಡಾಳ್ ವಿರೂಪಾಕ್ಷಪ್ಪ ರೇಣುಕಾಚಾರ್ಯ ಸೇರಿದಂತೆ ಅನೇಕರು ಉಪಸ್ವಿತರಿದ್ದರು ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದರು ಶಾಸಕರಾದ ರಾಮದಾಸ್ ಎಲ್ ನಾಗೇಂದ್ರ ಹರ್ಷವರ್ಧನ್ ಸೇರಿದಂತೆ ಆನೇಕರು ಹಾಜರಿದ್ದರು ಗದಗ್ನಲ್ಲಿ ಶಾಸಕ ಕಳಕಪ್ಪ ಬಂಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿಮುಖ್ಯಮಂತ್ರಿಗಳ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಯಿತು ಬಳ್ಳಾರಿ ನಗರದ ಗಡಿಗಿ ಚೆನ್ನಪ್ಪ ವೃತ್ತದಲ್ಲಿ ಶಾಸಕ ಗಾಲಿ ಸೋಮಶೇಖರ ರೆಡ್ಡಿ ನೇತ್ರತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ವಿರುದ್ದ ಘೋಷಣೆ ಕೂಗಿ ರಾಜ ದ್ರೋಪದ ಹೇಳಿಕೆ ನೀಡಿರುವ ಅವರನ್ನು ಬಂಧಿಸಬೇಕೆಂದು ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದರು

ವಿಧಾನಪರಿಷತ್ ಸದಸ್ಕ ಟಿ

ಶರವಣ ನೇತೃತ್ವದ ನಿಯೋಗ ಸಭಾಧ್ಯಕ್ಷರಿಗೆ ದೂರು ಕಳುಹಿಸಿದ್ದು ಮಾಧ್ಯಮಗಳಲ್ಲಿ ಬರುವ ವರದಿಗಳ ಸತ್ಕಾಸತ್ಕತೆ ಪರಿಶೀಲಿಸಿ ಸರ್ಕಾರವನ್ನು ಅಸ್ತಿರಗೊಳಿಸಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬೆಂಬಲ ನೀಡುವ ರಾಜಕೀಯ ಪಕ್ಷದ ಪದಾಧಿಕಾರಿಗಳು ಮತ್ತು ಇತರೆ ಜನಪ್ರತಿನಿಧಿಗಳ ಮೇಲೆ ತ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದೆ

ಕುಮಾರಸ್ವಾಮಿ ಮಾಜ ಮುಖ್ಯಮಂತ್ರಿ ಕಾಂಗ್ರೆಸ್ ಜೆಡಿಎಸ್ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಕ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು ಉಪಮುಖ್ಖಮಂತ್ರಿ ಡಾ

ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ ಸಚಿವರಾದ ಡಿ

ಶಿವಕುಮಾರ್ ಉಪಸ್ವಿತರಿದ್ದರು

ಬೆಂಗಳೂರಿನ ವಿವಿಧಡೆ ಮೆರವಣಿಗೆಯ ಮೂಲಕ ಮೊಹರಂ ಆಚರಿಸಿದರು

ಗ್ರಾಮೀಣ ಭಾಗದ ಜನರು ಮೊಹರಂ ಆಚರಣೆಯನ್ನು ಬಾಬಯ್ದನ ಹಬ್ಬವೆಂದು ಆಚರಿಸುತ್ತಿದ್ದು ಇಮಾಮ್ ಹುಸೇನ್ ತ್ನಾಗ ಬಲಿದಾನಗಳ ಸ್ಕರಣೆಗಾಗಿ ಚರಿತ್ರೆಯಲ್ಲಿ ಬರುವ ಯುದ್ಧದ ಸನ್ನಿವೇಶದಲ್ಲಿ ಆದ ಅಜಾತುರ್ಯಕ್ಕೆ ಪಶ್ಚಾತ್ನಾಪ ಸಲ್ಲಿಸುವ ಸಲುವಾಗಿ ನಡೆಯುವ ಹುಸೇನ್ ಆಚರಣೆ ಬೆಳೆದು ಬಂದಿದ್ದು ಮೊಹರಂ ಆಚರಣೆ ವಿಶೇಷವಾಗಿದೆ

ಮೊಹರಂ ಹಬ್ಬದ ಅಂಗವಾಗಿ ನಡೆದಿದ್ದ ಪೀರಲ ದೇವರ ಮೆರವಣಿಗೆಯನ್ನು ನೋಡಲು ಇವರು ಕಟ್ಟಡದ ಮೇಲೆ ಕುಳಿತಿದ್ದರು ಕಟ್ಟಡ ಹಳೆಯದಾಗಿದ್ದರಿಂದ ಜನರ ಭಾರ ಹೆಚ್ಚಾಗಿ ಕುಸಿದಿದೆ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಹೊಸವೇಟೆ ಸರ್ಕಾರಿ ಆಸ್ತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿ ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯಾಧಿಕಾರಿಗಳಿಗೆ ಸೂಚಿಸಿದ್ದಾರೆ ಒಬ್ಬ ವ್ಯಕ್ತಿಗೆ ಪಲವು ಪ್ರಾಧಿಕಾರಗಳು ಪಲವು ಚಾಲನಾ ಪರವಾನಗಿಗಳನ್ನು ನೀಡುವುದನ್ನು ತಡೆಯಲು ವಾಪನ ಚಾಲನ ಪರವಾನಗಿಗಳ ದತ್ತಾಂಶವನ್ನು ಸಿದ್ದಪಡಿಸಲಾಗುತ್ತಿದೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಡರಿ ಹೇಳಿದ್ದಾರೆ

ಪರೀಕ್ಷೆ ಇಲ್ಲದೆ ಲ್ಲೆಸನ್ಸ್ ನೀಡುವುದನ್ನು ತಡೆಯಲು ಸರ್ಕಾರ ಹಲವಾರು ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಟಾಪಿಸುತ್ತಿದೆ ಎಂದು ಗಡ್ಡರಿ ತಿಳಿಸಿದರು

ವಿವಿಧ ಪ್ರಮುಖ ಆಕರ್ಷಣೀಯ ಕಾರ್ಯಕ್ರಮಗಳಿಗೆ ಸಿದ್ದತೆಗಳು ಭರದಿಂದ ನಡೆಯುತ್ತಿವೆ

ಕೃಷ್ಣರಾಜ್ ಬೊಲಿವಾರ್ಡ್ ರಸ್ತೆಯಲ್ಲಿ ಓಪನ್ ಸ್ಟೀಟ್ ಫೆಸ್ಟಿವಲ್ ನಡೆಯಲ್ಲಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ಎಚ್ ಜನಾರ್ಧನ್ ತಿಳಿಸಿದ್ದಾರೆ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆಯ ಜತೆ ಆಗಮಿಸಿರುವ ಮಾವುತರಿಗೆ ಇಂದು ಅರಮನೆ ಆಡಳಿತ ಮಂಡಳಿ ಭರ್ಜರಿ ಸಾಂಪ್ರದಾಯಿಕ ಜಿತಣಕೂಟವನ್ನು ಆಯೋಜಿಸಿತ್ತು